ಸೋಲ್ನಲ್ಲಿಂದು ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಇನ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆಯ ಬಳಿಕ ಜಂಟ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತ ಮತ್ತು ಕೊರಿಯಾ ದ್ವಿಪಕ್ಷೀಯ ಮತ್ತು ಅಂತಾರಾಷ್ಟೀಯ ಸಮನ್ವಯತೆಯನ್ನು ಬಲಪಡಿಸುವ ಜೊತೆಗೆ ಭಯೋತ್ಪಾದನೆ ವಿರುದ್ದ ಹೋರಾಡಲು ಬದ್ದವಾಗಿದೆ ಎಂದು ಹೇಳಿದರು ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಬಳಿಕ ಭಾರತಕ್ಕೆ ದೆಂಬಲ ನೀಡಿದ ಅಲ್ಲಿನ ಅಧ್ಯಕ್ಷ ಮೂನ್ ಅವರನ್ನು ಇದೇ ವೇಳೆ ಅಭಿನಂದಿಸಿ ಮಾತನಾಡಿದ ಪ್ರಧಾನಮಂತ್ರಿಗಳು ರಕ್ಷಣಾ ತಂತ್ರಜ್ಞಾನ ಮತ್ತು ಸಹ ಉತ್ಪಾದನೆಯಲ್ಲಿ ಮಾರ್ಗ ನಕಾಶೆ ಸಿದ್ದಪಡಿಸಲು ಎರಡೂ ದೇಶಗಳು ಸಮ್ಮತಿಸಿವೆ ಭಾರತದಲ್ಲಿ ರಕ್ಷಣಾ ಕೈಗಾರಿಕಾ ಕಾರಿಡಾರ್ನಲ್ಲಿ ಬಂಡವಾಳ ಹೂಡುವಂತೆ ಕೊರಿಯಾದ ಕಂಪನಿಗಳಿಗೆ ಇದೇ ವೇಳೆ ಆಹ್ವಾನ ನೀಡಿದರು

ಆಹಾರ ಸಂಸ್ಕರಣೆ ಸ್ಟಾರ್ಟ್ಪ್ಗಳಲ್ಲಿ ಪರಸ್ಪರ ಸಹಭಾಗಿತ್ವ ಸಮ್ಮತಿಸಿವೆ ಎಂದರು ಭಾರತದಲ್ಲಿ ಕೆಬಿಎಸ್ ವಿಶ್ವಚಾನಲ್ ದಕ್ಷಿಣ ಕೊರಿಯಾದಲ್ಲಿ ಡಿಡಿ ಇಂಡಿಯಾ ವಾಹಿನಿ ಪ್ರಸಾರಕ್ಕೆ ಪ್ರಸಾರ ಭಾರತಿ ಮತ್ತು ಕೊರಿಯಾದ ಪ್ರಸಾರ ವ್ಯವಸ್ಥೆ ನಡುವೆ ಸಮನ್ವಯ ಸಾಧಿಸುವುದು ಅಂತಾರಾಷ್ಟೀಯ ಅಪರಾಧ ಸ್ಟಾರ್ಟ್ಪ್ನಲ್ಲಿ ಸಹಭಾಗಿತ್ವ ಸೇರಿದಂತೆ ಉಭಯ ದೇಶಗಳು ಏಳು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿವೆ

ಜಾಗತಿಕ ಅರ್ಥ ವ್ಯವಸ್ಥೆ ಭಾರತದ ಅಭಿವೃದ್ದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೊಡುಗೆಯನ್ನು ಪರಿಗಣೆಸಿ ಈ ಪ್ರಶಸ್ತಿಯನ್ನು ದಕ್ಷಿಣ ಕೊರಿಯಾ ನೀಡಿದೆ

ಈ ವೇಳೆ ಮಾತನಾಡಿದ ಅವರು ಭಾರತದ ಅಭಿವೃದ್ಧಿಯ ಕತೆ ಭಾರತೀಯರಿಗಷ್ಟೇ ಅಲ್ಲ ಜಾಗತಿಕವಾಗಿ ಗಮನ ಸೆಳೆದಿದೆ ಭಯೋತ್ಪಾದನೆ ಮೂಲಭೂತವಾದ ಜಗತ್ತಿನ ಶಾಂತಿ ಮತ್ತು ಭದ್ರತೆಗೆ ಅತೀ ದೊಡ್ಡ ಸವಾಲಾಗಿದೆ ಎಂದು ಹೇಳದರು

ಈ ಸಂಬಂಧ ಹೇಳಿಕೆ ನೀಡಿರುವ ಪ್ವಾರಿಸ್ ಮೂಲದ ಎಫ್ಎಟಿಎಫ್ ಪಾಕಿಸ್ತಾನ ಜೈಶ್ ಇ ಮೊಹ್ಲದ್ ಲಷ್ತರ್ ಇ ತೋಯಿಬಾ ಉಗ್ರ ಸಂಘಟನೆಗಳಿಗೆ ಹಣ ಸರಬರಾಜು ಮಾಡುವವರ ವಿರುದ್ದ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಟೀಕಿಸಿದ್ದಾರೆ

ಗುಂಪು ಫರ್ಷಣೆ ಪ್ರಕರಣಗಳ ಬಗ್ಗೆ ನಿಗಾವಹಿಸಲು ನೋಡಲ್ ಅದಿಕಾರಿಯನ್ನು ನೇಮಕ ಮಾಡುವಂತೆ ಮುಖ್ಜನ್ಯಾಯಮೂರ್ತಿ ರಂಜನ್ ಗೊಗಯ್ ನೇತೃತ್ವದ ಪೀಠ ಸೂಚನೆ ನೀಡಿದೆ ಸ್ಥಳೀಯ ಕೈದಿಗಳನ್ನು ಎತ್ತಿಕಟ್ಟದ ಆರೋಪದ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದ ಜೈಲಿನಲಿರುವ ಏಳು ಪಾಕಿಸ್ತಾನಿ ಭಯೋತ್ಪಾದಕರನ್ನು ತಿಹಾರ್ ಜೈಲಿಗೆ ವರ್ಗಾಯಿಸುವಂತೆ ಕೋರಿ ಜಮ್ನು ಕಾಶ್ಮೀರ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿರೇರಿದೆ ನ್ಡಾಯಮೂರ್ತಿ ಎಲ್ ಎನ್ ರಾವ್ ಮತ್ತು ಎಂ ಆರ್ ಶಾ ನೇತೃತ್ವದ ಪೀಠ ಈ ಸಂಬಂಧ ದೆಹಲಿ ಸರ್ಕಾರ ಮತ್ತು ಕೇಂದ್ರದ ಅಭಿಪ್ರಾಯ ಕೇಳಿದೆ ಜಮ್ನು ಕಾಶ್ಮೀರ ಸರ್ಕಾರದ ವಕೀಲ ಶೋಯಬ್ ಅಲಂ ಮಾತನಾಡಿ ಜಮ್ನುವಿನ ಜೈಲಿನಲ್ಲಿರುವ ಭಯೋತ್ಪಾದಕರು ವಿವಿಧ ಸಂಘಟನೆಗಳಗೆ ಸೇರಿದವರಾಗಿದ್ದಾರೆ ಅವರನ್ನು ಜಮ್ಮವಿನ ಜೈಲಿನಿಂದ ಭದ್ರತೆ ಸೇರಿದಂತೆ ವಿವಿಧ ವಿಷಯಗಳಿಂದ ಹೊರಗಡೆ ಸ್ವಳಾಂತರಿಸುವ ಅಗತ್ಯವಿದೆ ತಿಹಾರ್ ಜೈಲಿನಲ್ಲಿ ಸಾಧ್ಯವಾಗದಿದ್ದರೆ ಅತೀ ಹೆಚ್ಚು ಭದ್ರತೆ ಇರುವ ಪಂಜಾಬ್ ಹರಿಯಾಣ ಜೈಲುಗಳಿಗೆ ವರ್ಗಾಹಿಸುವಂತೆ ಮನವಿ ಮಾಡಲಾಗಿದೆ ಎಂದರು

ಭಯೋತ್ಪಾದನೆಯನ್ನು ನಿಗ್ರಹಿಸುವುದಾಗಿ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಧೃಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ರಾಮೇಶ್ವರಂನಲ್ಲಿ ಇಂದು ಮಧ್ಯಾಹ್ನ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಮತ್ತೊಮ್ನೆ ಅಧಿಕಾರಕ್ಕೆ ಬರುವಲ್ಲಿ ತಮಿಳುನಾಡಿನ ಪಾತ್ರ ಹಿರಿದು

ಬಿಜೆಪಿ ತಮಿಳುನಾಡಿನಲ್ಲಿ ಐದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲು ಬಯಸಿದೆ ಇನ್ನುಳದ ಕ್ಷೇತ್ರಗಳಲ್ಲಿ ಮಿತ್ರ ಪಕ್ಷ ಎಐಎಡಿಎಂಕೆ ಸ್ಪರ್ಧೆ ಮಾಡುತ್ತಿದೆ

ಎಪಿಜೆ ಅಬ್ದುಲ್ ಕಲಾಂ ಸೇವೆ ಹಿರಿದು ಎಂದು ಪ್ರಶಂಸಿಸಿದ್ದಾರೆ ಜಮ್ನು ಕಾಶ್ನೀರದ ಬಾರಾಮುಲ್ಲ ಜಿಲ್ಲೆಯ ಸಪೂರನ ವರ್ಮರ ಪ್ರದೇಶದಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ಓರ್ವ ಭಯೋತ್ಪಾದಕರನ್ನು ಸೇನೆ ಒಡೆದುರುಳಿಸಿದೆ ಗುಂಡಿನ ದಾಳಿ ಹಿನ್ನೆಲೆಯಲ್ಲಿ ಇಂಟರ್ನೆಟ್ ಸೇವೆಯನ್ನು ಸಪೂರನಲ್ಲಿ ಸ್ವಗಿತಗೊಳಿಸಲಾಗಿದೆ ಈ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಉತ್ತರ ಪ್ರದೇಶದ ಶಹರಾನ್ಪುರ ಜಿಲ್ಲೆಯ ದಿಯೋಬಾದ್ನಲ್ಲಿ ಇಬ್ಬರು ಶಂಕಿತ ಉಗ್ರರನ್ನು ಭಯೋತ್ಪಾದನೆ ನಿಗ್ರಹ ದಳ ಬಂಧಿಸಿದೆ ಎಂದು ಪೊಲೀಸ್ ಮಹಾನಿರ್ದೇಶಕ ಒ ಪಿ ಸಿಂಗ್ ಹೇಳಿದ್ದಾರೆ ಲಕ್ನೋದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಂಕಿತ ಉಗ್ರಗಾಮಿಗಳನ್ನು ಕುಲ್ಗಾಮ್ನ ಶಹನವಾಜ್ ಪುಲ್ವಾಮದ ಅಖಿಲ್ ಅಹಮದ್ ಮಾಲಿಕ್ ಎಂದು ಗುರುತಿಸಲಾಗಿದೆ ಈ ಇಬ್ಬರು ಜೈತ್ ಇ ಮೊಹ್ನದ್ ಸಂಘಟನೆಯವರೆಂದು ತಿಳಿದು ಬಂದಿದ್ದು ಆ ಸಂಘಟನೆಯ ನೇಮಕಕ್ಕೆ ಯುವಜನರನ್ನು ಬಳಸಿಕೊಳ್ಳಲು ಮುಂದಾಗಿದ್ದರು ಎಂದು ಹೇಳಿದ್ದಾರೆ

ಶಸ್ತಾಸ್ತಗಳು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಖಚಿತ ಮಾಹಿತಿ ಆಧರಿಸಿ ಶಂಕಿತ ಭಯೋತ್ವಾದಕರನ್ನು ಬಂಧಿಸಿರುವುದಾಗಿ ತಿಳಿಸಿದರು

ತೀವ್ರ ಅಸ್ತಸ್ನರಾಗಿರುವ ಅನೇಕ ಮಂದಿ ಗೋಲ್ಫಾಟ್ ಮತ್ತು ಜೋರ್ಹಟ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಫಟನೆ ಹಲಿಮಾರ ಪ್ರದೇಶದಲ್ಲಿ ನಿನ್ನೆ ಸಂಜೆ ನಡೆದಿದ್ದು ಹೊರಗಡೆಯಿಂದ ತಂದ ಅಕ್ರಮ ಮದ್ಯ ಸೇವಿಸಿದ್ದೇ ಘಟನೆಗೆ ಕಾರಣ ಎಂದು ಗೋಲ್ಫಾಟ್ ಜೆಲ್ಲಾ ಮೋಲೀಸ್ ವರಿಷ್ಣಾಧಿಕಾರಿ ಮಪ್ವರಾಜ್ ಸಿಂಗ್ ತಿಳಿಸಿದ್ದಾರೆ ನಕಲಿ ಮಧ್ಯೆ ಮಾರಾಟ ಮಾಡಿದ ಹಿನ್ನೆಲೆಯಲ್ಲಿ ಇಬ್ಬರನ್ನು ಬಂಧಿಸಲಾಗಿದೆ ಈ ಸಂಬಂಧ ಪೊಲೀಸರು ಮತ್ತು ಅಬಕಾರಿ ಇಲಾಖೆ ಜಂಟಿಯಾಗಿ ತನಿಖೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ ಅಸ್ಲಾಂ ಅಬಕಾರಿ ಸಚಿವ ಪರಿಮಾಲ್ ಶುಕ್ಲಾಬೈದ್ಯ ಹೆಚ್ಚುವರಿ ಅಬಕಾರಿ ಆಯುಕ್ತ ಸಂಜಿಬ್ ಮೆಹ್ಹಿ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಲಾಗಿದ್ದು ಮೂರು ದಿನಗಳಲ್ಲಿ ವರದಿ ನೀಡುವಂತೆ ಸೂಚಿಸಲಾಗಿದೆ ಈ ಸಂಬಂಧ ಇಬ್ಲರು ಅಬಕಾರಿ ಇಲಾಖೆಯ ಅಧಿಕಾರಿಗಳನ್ನು ಅಮಾನತ್ತು ಮಾಡಿರುವುದಾಗಿ ತಿಳಿಸಿದ್ದಾರೆ

ಮ್ಬತಪಟ್ಟವರಲ್ಲಿ ನಾಲ್ಲು ಜನ ಮಹಿಳೆಯರು ಸೇರಿದ್ದಾರೆ ಇನ್ನುಳಿದ ನಾಲ್ಲು ಮಂದಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ಸ್ಠಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಜರಾಗಿ ಬೆಂಕಿ ನಂದಿಸಿದರು

ಹೀಗಾಗಿ ದೇಶದ ಎಲ್ಲ ವಿಮಾನ ನಿಲ್ದಾಣಗಳ ವಲಸೆ ಪ್ರಾಧಿಕಾರಕ್ಷೆ ಸಿಬಿಐ ಮನವಿ ಮಾಡಿದೆ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಡೆಯುತ್ತಿರುವ ಏರೋ ಇಂಡಿಯಾ ವ್ಯೆಮಾನಿಕ ಪ್ರದರ್ಶನದ ಮೂರನೇ ದಿನವಾದ ಇಂದು ವಿವಿಧ ವಿಮಾನಗಳು ಆಕರ್ಷಕ ಕಸರತ್ತು ನಡೆಸಿದವು ಎಚ್ಎಎಲ್ ಮತ್ತು ಎಡಿಎ ಸಂಸ್ಥೆಗಳ ದೇಶೀಯ ನಿರ್ಮಿತ ಲಘು ಬಳಕೆಯ ಹೆಲಿಕ್ಯಾಪ್ಸರ್ ಆಕಾಶದಲ್ಲಿ ಹಾರಾಟ ನಡೆಸುವ ಮೂಲಕ ಪ್ರೇಕ್ಷಕರ ಮನಸೂರಗೊಂಡವು ಇವುಗಳ ಜೊತೆಗೆ ಅಮೆರಿಕ ಫ್ರಾನ್ಸ್ ರಷ್ಯಾ ಸೇರಿದಂತೆ ವಿವಿಧ ವಿದೇಶಿ ವಿಮಾನಗಳು ತಮ್ಮ ಸಾಮರ್ಥ್ಲವನ್ನು ಅನಾವರಣ ಮಾಡಿದವು ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಆರಂಭವಾದ ಬಳಿಕ ಜಂಟಿ ಒಡಂಬಡಕೆ ಪರಸ್ಪರ ಒಪ್ಪಂದ ಸೇರಿದಂತೆ ಕಂಪನಿಗಳ ಜೊತೆ ಪ್ರತ್ವೇಕ ಮಾತುಕತೆ ನಡೆದಿವೆ ಸಾರ್ವಜನಿಕ ವಲಯದ ನವರತ್ನ ಕಂಪನಿಯಾದ ಭಾರತ್ ಎಲೆಕ್ಸಾನಿಕ್ ಲಿಮಿಟೆಡ್ ಭಾರತ್ ಫೋರ್ಗ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಎಚ್ಎಎಲ್ ಮತ್ತು ಡಿಆರ್ಡಿಓ ತಮ್ನ ಸಾಮರ್ಥ್ಜವನ್ನು ಅನಾವರಣ ಮಾಡಿದವು

ಭಾರತ ಪರ ಏಕತಾ ಬಿಸ್ತ್ ನಾಲ್ಕು ವಿಕೆಟ್ ಪಡೆದು ಪಂದ್ಯ ಶ್ರೇಷ್ಟ ಪ್ರಶಸ್ತಿಗೆ ಭಾಜನರಾದರು ಎಸ್ ಪಾಂಡೆ ಮತ್ತು ಡಿ

ಶರ್ಮಾ ತಲಾ ಎರಡು ವಿಕೆಟ್ ಪಡೆದರು